ಕರಾವಳಿ ಕಡಲ ತೀರ ಸ್ವಚ್ಚಗೊಳಿಸುವ ಸ್ವಚ್ಚ ನಿರ್ಮಲ ತಟ ಅಭಿಯಾನ ಇಂದಿನಿಂದ ಆರಂಭ

ಮುಂದಿನ ದಿನಗಳಲ್ಲಿ ಇದನ್ನು ಇನ್ನಷ್ಟು ಹೆಚ್ಚಿಸಲು ಅಧಿಕಾರಿಗಳು ತ್ರಮಿಸಬೇಕು ಈ ನಿಟ್ಟನಲ್ಲಿ ತೆರಿಗೆ ವಂಚನೆ ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಅಧಿಕಾರಿಗಳಿಗೆ ಸೂಚಿಸಿದರು ಬೆಂಗಳೂರಿನ ಗೃಹ ಕಜೇರಿ ಕೃಷ್ಣಾದಲ್ಲಿ ವಾಣಿಜ್ಯ ತೆರಿಗೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಮುಖ್ಯಮಂತ್ರಿ ಜಿಎಸ್ಸಿ ಕೆಎಸ್ಸಿ ಹಾಗೂ ವೃತ್ತಿ ತೆರಿಗೆ ಸಂಗ್ರಹ ಪ್ರಗತಿಯ ಪರಿಶೀಲನೆ ನಡೆಸಿದರು ಬಳಿಕಮಾತನಾಡಿದಅವರುಮುಂದಿನ ದಿನಗಳಲ್ಲಿ ತೆರಿಗೆ ಸಂಗ್ರಹವನ್ನು ಇನ್ನಷ್ಟು ಉತ್ತಮ ಪಡಿಸಬೇಕು ಈ ನಿಟ್ಟನಲ್ಲಿ ತೆರಿಗೆ ವಂಚನೆ ನಕಲಿ ನೋಂದಣಿ ಮೊದಲಾದ ಪ್ರಕರಣಗಳ ತನಿಖೆ ನಡೆಸಿ ಕಟ್ಟು ನಿಟ್ಟನ್ ಕ್ರಮ ಕೈಗೊಳ್ಳಬೇಕು ಸರಕು ಸಾಗಾಣಿಕೆ ಸಂದರ್ಭದಲ್ಲಿ ತಪಾಸಣೆ ಕೈಗೊಂಡು ಸದಾ ಜಾಗ್ಬತರಾಗಿರಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚಿಸಿದರು ಹೆಚ್ಚು ತೆರಿಗೆ ಪಾವತಿಸುವ ಕರದಾತರೆಡೆ ಗಮನ ನೀಡುವ ನಿಟ್ಟನಲ್ಲಿ ಜಿಎಸ್ಟಿ ಪ್ರೊ ಎಂಬ ತಂತ್ರಾಂತ ಅಭಿವೃದ್ದಿ ಪಡಿಸಲಾಗಿದ್ದು ಈ ತಂತ್ರಾಂಶದಲ್ಲಿ ಇತರ ರಾಜ್ಗಳು ಹಾಗೂ ಭಾರತ ಸರ್ಕಾರವೂ ಆಸಕ್ತಿ ತೋರುತ್ತಿವೆ ಈ ಸಂದರ್ಭದಲ್ಲಿ ಭಕ್ತೀಶ್ವಢ ಮತ್ತು ಮಹಾರಾಷ್ಷ ರಾಜ್ಯಗಳಲ್ಲಿ ಈ ವ್ಯವಸ್ಥೆಯನ್ನು ಯಥಾವತ್ತಾಗಿ ಜಾರಿಗೆ ತರಲಾಗಿದೆ ಎಂದು ಮುಖ್ಯಮಂತ್ರಿ ಹೇಳದರು ಇವೇ ಬಿಲ್ಲುಗಳ ತಪಾಸಣೆಯಲ್ಲಿ ರಾಜ್ಯ ಮುಂಚೂಣಿಯಲ್ಲಿದ್ದು ಮುಂದಿನ ದಿನಗಳಲ್ಲಿ ಇದನ್ನು ಇನ್ನಷ್ಟು ಹೆಚ್ಚಿಸಬೇಕು ಎಂದು ಅವರು ಸೂಚಿಸಿದರು

ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಮೊದಲನೆಯ ದಿನವಾದ ಇಂದು ಯಾವುದೇ ನಾಮಪತ್ರ ಸಲ್ಲಿಕೆ ಆಗಿಲ್ಲ ಎಂದು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿ ತಿಳಿಸಿದ್ದಾರೆ

ಚಾಮರಾಜನಗರ ಜಿಲ್ಲೆಯಲ್ಲಿ ವಿವಿಧ ಕಾರಣಗಳಿಂದ ತೆರವಾಗಿರುವ ಕೆಲವು ಜಿಲ್ಲಾ ಪಂಚಾಯಿತಿ ತಾಲ್ಲೂಕು ಪಂಚಾಯಿತಿ ಗ್ರಾಮ ಪಂಚಾಯ್ತಿ ಹಾಗೂ ನಗರಸಭೆಯ ಸದಸ್ಯ ಸ್ಥಾನಕ್ಕೆ ನಾಳೆ ಚುನಾವಣೆ ನಡೆಯಲಿದ್ದು ಇಂದು ಎಲ್ಲಾ ರೀತಿಯ ಚುನಾವಣಾ ಸಿದ್ದತೆಗಳನ್ನು ಸಂಬಂಧಪಟ್ಟ ತಹತೀಲ್ದಾರ್ ಕಛೇರಿಗಳಲ್ಲಿ ಮಾಡಿಕೊಳ್ಳಲಾಯಿತು ಚಾಮರಾಜನಗರ ಬೆಲ್ಲಾಧಿಕಾರಿ ಬಿ

ಮತದಾನಕ್ಕೆ ಅನುಕೂಲವಾಗುವಂತೆ ಸರ್ಕಾರಿ ಮತ್ತು ಅನುದಾನಿತ ಶಾಲಾ ಕಾಲೇಜುಗಳಿಗೆ ರಜೆ ಫೋಷಿಸಲಾಗಿದೆ ಕಾರ್ಮಿಕರಿಗೆ ರಜೆ ನೀಡುವಂತೆ ಕಾರ್ಮಿಕ ಇಲಾಖೆ ಸೂಚಿಸಿದೆ ಮಂಗಳೂರಿನ ನ್ಯಾಯಾಲಯಗಳಿಗೆ ಕೂಡ ರಜೆ ನೀಡಲಾಗಿದ್ದು ನಾಳೆಯ ಕೋರ್ಟ್ ಕಲಾಪಗಳನ್ನು ಮರು ದಿನಕ್ಕೆ ಮುಂದೂಡಿರುವುದಾಗಿ ಪ್ರಕಟಣೆ ತಿಳಿಸಿದೆ

ಮೈ ಗೌ ಓಪನ್ ಫೋರಂನಲ್ಲಿ ತಮ್ಮ ಚಿಂತನೆಗಳನ್ನು ಮತ್ತು ಅನಿಸಿಕೆಗಳನ್ನು ಪಂಚಕೊಳ್ಳುವಂತೆ ಪ್ರಧಾನಿ ಜನತೆಯನ್ನು ಆಹ್ವಾನಿಸಿದ್ದಾರೆ

ದೇಶದ ಕಡಲ ತೀರಗಳನ್ನು ಸ್ವಜ್ಞಗೊಳಸುವುದು ಮತ್ತು ಕರಾವಳಿ ಪರಿಸರ ವ್ಯವಸ್ಥೆಯ ಮಹತ್ವದ ಬಗ್ಗೆ ನಾಗರಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇತದಿಂದ ಕೇಂದ್ರ ಪರಿಸರ ಅರಣ್ಯ ಮತ್ತು ಪವಾಮಾನ ಬದಲಾವಣೆ ಸಚಿವಾಲಯ ಇಂದಿನಿಂದ ಸ್ವತ್ವ ನಿರ್ಮಲ ತಟ ಅಭಿಯಾನವನ್ನು ಆರಂಭಿಸಿದೆ

ಶಾಲೆ ಕಾಲೇಜುಗಳ ಪರಿಸರ ಕ್ಷಬ್ಗಳ ವಿದ್ಯಾರ್ಥಿಗಳು ಜಿಲ್ಲಾಡಳಿತ ಸಂಸ್ಥೆಗಳು ಸ್ವಯಂ ಸೇವಕರು ಸ್ವಳೀಯ ಸಮುದಾಯಗಳು ಈ ಅಭಿಯಾನದಲ್ಲಿ ಪಾಲ್ಗೊಳ್ಳಲಿವೆ

ಸಂಬಂಧಿತ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸಚಿವಾಲಯಗಳು ಸಹ ಈ ಕಾರ್ಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲಿವೆ

ಚೇತೇಶ್ವರ ಮೂಜಾರ ಮಯಾಂಕ್ ಅಗರ್ವಾಲ್ ಅಜಿಂಕ್ಡಾ ರಹಾನೆ ರವೀಂದ್ರ ಜಡೇಜಾ ಪನುಮ ವಿಹಾರಿ ಮೊಹಮ್ನದ್ ಶಮಿ ಇಶಾಂತ್ ಶರ್ಮಾ ಮೊದಲಾದ ಆಟಗಾರರು ರಾಷ್ಷೀಯ ಕ್ರಿಕೆಟ್ ಅಕಾಡೆಮಿಯಲ್ಲಿ ನೆಟ್ ಅಭ್ಲಾಸ ನಡೆಸಿದರು ಅಕಾಡೆಮಿಯ ಮುಖ್ಯಸ್ಥ ಪಾಗೂ ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ರಾಹುಲ್ ದ್ರಾವಿಡ್ ಈ ಆಟಗಾರರಿಗೆ ತರದೇತಿ ನೀಡುತ್ತಿದ್ದಾರೆ

ಯಡಿಯೂರಪ್ಪ ಮಾಜಿ ಶ್ರಧಾನಿ ಎಚ್

ದೇವೇಗೌಡ ಸೇರಿದಂತೆ ವಿವಿಧ ಗಣ್ಣರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ

ಶೇಷನ್ ಭಾರತೀಯ ಭುನಾವಣಾ ಆಯೋಗದ ಕಾರ್ಯನಿರ್ವಹಣೆಗೆ ಹೊಸ ಆಯಾಮ ನೀಡಿದ ದಿಟ್ಟ ವ್ಯಕ್ತಿ ಚುನಾವಣಾ ವ್ಯವಸ್ಥೆ ಸುಧಾರಣೆಗೆ ಅವರ ಕೊಡುಗೆ ಅವಿಸ್ಕರಣೀಯ ಎಂದು ಅವರ ಸಂದೇಶದಲ್ಲಿ ತಿಳಿಸಿದ್ದಾರೆ

ಮಡಿಕೇರಿಯಲ್ಲಿ ಗ್ರೀನ್ ಸಿಟಿ ಪೋರಂನ ವತಿಯಿಂದ ಹಸಿರು ಪಡೆ ಎಂಬ ವಿದ್ನಾರ್ಥಿ ಕಾರ್ಯಪಡೆಗೆ ಚಾಲನೆ ನೀಡಿ ಮಾತನಾಡುತ್ತಾ ಈ ವಿಷಯ ತಿಳಿಸಿದ್ದಾರೆ

ಕೊಪ್ಪಳ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಇಂದಿನಿಂದ ತಾಲ್ಡೂಕಿನಾದ್ಯಂತ ನಡೆಯಲಿರುವ ಕಾನೂನು ಸಾಕ್ಷರತಾ ರಥ ಸಂಚಾರಕ್ಷೆ ಪ್ರಧಾನ ಜೆಲ್ಲಾ ಸತ್ರ ನ್ಯಾಯಾಧೀಶ ಮತ್ತು ಪೂಧಿಕಾರದ ಅಧ್ಯಕ್ಷ ಸಂಜೀವ್ ವಿ

ಮುನ್ನೂಚನೆಯಂತೆ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಕೆಲ ಪ್ರದೇಶಗಳಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರೆಯಲಿದೆ ಬೆಂಗಳೂರಿನಲ್ಲಿ ಭಾಗಶಃ ಮೋಡಕವಿದ ವಾತವರಣವಿದ್ದು ಹಗುರ ಮಳೆ ಸಾಧ್ಯತೆ ಬೆಳಗಿನ ವೇಳೆ ಕೆಲ ಪ್ರದೇಶಗಳಲ್ಲಿ ಮಂಜು ಮುಸುಕುವ ಸಂಭವಿದೆ